ಭಾರತೀಯ ರೈಲ್ವೆಯನ್ನು ಮತ್ತಷ್ಟು ದಕ್ಷಗೊಳಿಸುವ ನಿಟ್ಟನಲ್ಲಿ ರೈಲ್ವೆ ಮಂಡಳಿ ಪುನರ್ ರಚನೆಗೆ ಸಚಿವ ಸಂಪುಟ ಸಮ್ನ

ಈ ಹುದ್ದೆ ರಚನೆ ಕುರಿತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈ ವರ್ಷದ ಸ್ವಾತಂತ್ರ ದಿನಾಚರಣೆಯ ತಮ್ನ ಭಾಷಣದಲ್ಲಿ ಘೋಷಣೆ ಮಾಡಿದ್ದರು ಸೇನಾ ಸಿಬ್ಲಂದಿ ಮುಖ್ಯಸ್ಥರು ರಕ್ಷಣಾ ಸಚಿವಾಲಯದ ಅಡಿ ಸೇನಾ ವ್ಲವಹಾರಗಳ ಇಲಾಖೆಯ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸಲಿದ್ದು

ಸಚಿವ ಸಂಪುಟ ನಿರ್ಧಾರಗಳ ಕುರಿತು ವಿವರ ನೀಡಿದ ಕೇಂದ್ರ ಕೈಲ್ವೆ ಸಚಿವ ಪಿಯೂಷ್ ಗೋಯಲ್ ರೈಲ್ವೆ ಮಂಡಳಿಯ ಸಾಂಸ್ಟಿಕ ಪುನರ್ ರಚನೆಗೂ ಒಪ್ಪಿಗೆ ನೀಡಲಾಗಿದೆ ಎಂದರು ರೈಲ್ವೆ ಮಂಡಳಿಗೆ ಅಧ್ಯಕ್ಷರು ಮತ್ತು ನಾಲ್ವರು ಸದಸ್ಯರು ಹಾಗೂ ಹಲವು ಸ್ವತಂತ್ರ ಸದಸ್ಯರನ್ನು ನೇಮಿಸಲಾಗುವುದು

ರೈಲ್ವೆ ವಲಯದಲ್ಲಿನ ಸುಧಾರಣೆಗಾಗಿ ವಿವಿಧ ಸೇವೆಗಳ ವಿಲೀನಕ್ಕೆ ಹಲವು ಸಮಿತಿಗಳು ಶಿಫಾರಸು ಮಾಡಿದ್ದವು

ವಾರ್ತಾ ಮತ್ತು ಪ್ರಸಾರ ಸಚಿವ ಪ್ರಕಾಶ್ ಜಾವಡೇಕರ್ ರೈತರ ಆದಾಯ ಹೆಚ್ಚಳಗೊಳಿಸುವ ನಿಟ್ಟನಲ್ಲಿ ಅಟಲ್ ಭೂ ಜಲ್ ಯೋಜನೆ ಜಾರಿಗೊಳಿಸಲಾಗುತ್ತಿದ್ದು

ಕರ್ನಾಟಕ ಗುಜರಾತ್ ಪರಿಯಾಣ ಮಧ್ಯಪ್ರದೇಶ ಮಹಾರಾಷ್ಟ ರಾಜಸ್ಥಾನ ಮತ್ತು ಉತ್ತರ ಪ್ರದೇಶ ರಾಜ್ಯಗಳಲ್ಲಿ ನ್ ವರ್ಷಗಳ ಅವಧಿಯಲ್ಲಿ ಈ ಯೋಜನೆ ಜಾರಿಗೊಳಿಸಲಾಗುವುದು ಎಂದು ವಿವರಿಸಿದರು

ಇದಕ್ಕೂ ಮುನ್ನ ರಾಂಚಿಯಲ್ಲಿಂದು ನಡೆದ ಜೆಎಂಎಂ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಹೇಮಂತ್ ಸೊರೇನ್ ನಾಯಕರಾಗಿ ಆಯ್ಕೆಯಾದರು ಪಕ್ಷದ ಅಧ್ಯಕ್ಷ ಶಿಬು ಸೊರೇನ್ ಅಧ್ಯಕ್ಷತೆ ವಹಿಸಿದ್ದರು ಇಂದು ರಾತ್ರಿ ಮೈತ್ರಿಕೂಟ ಸಭೆ ನಡೆಯಲಿದ್ದು ಹೇಮಂತ್ ಸೊರೇನ್ ಮೈತ್ರಿಕೂಟದ ನಾಯಕರಾಗಿ ಆಯ್ಕೆಯಾಗಲಿದ್ದಾರೆ

ಬ್ರಹ್ನಪುತ್ರಾ ಕ್ರ್ತ್ವಕರ್ ಮತ್ತು ಪಾಲಿಮರ್ ನಿಯಮಿತ ಬಿಸಿಪಿಎಲ್ ಹಾಗೂ ಅಸ್ಲಾಂ ಅನಿಲ ಯೋಜನೆ ಎಜಿಸಿಪಿ ಆಡಳಿತ ವ್ಯವಹಾರಗಳನ್ನು ರಾಸಾಯನಿಕ ಮತ್ತು ಪೆಟ್ರೋ ರಾಸಾಯನಿಕ ಇಲಾಖೆಯಿಂದ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯಕ್ಕೆ ವರ್ಗಾಯಿಸಲು ಕೇಂದ್ರ ಅರ್ಥಿಕ ವ್ಹವಹಾರಗಳ ಸಚಿವ ಸಂಪುಟ ಸಮಿತಿ ಇಂದು ಅಂಗೀಕಾರ ನೀಡಿದೆ ಈ ಯೋಜನೆ ಈಶಾನ್ಯ ಭಾರತ ಪ್ರದೇಶಗಳ ಅಭಿವೃದ್ಧಿಗೆ ಪೂರಕವಾಗಲಿದೆ ಹಾಗೂ ಅಸ್ಲಾಂ ರಾಜ್ಯದಲ್ಲಿ ಉದ್ಯೋಗಾವಕಾಶ ಹೆಚ್ಚಿಸಲಿದ್ದು ಅಲ್ಲಿನ ಸಾಮಾಜಿಕ ಆರ್ಥಿಕ ಪರಿಸ್ಟಿತಿ ಸುಧಾರಣೆಗೆ ನೆರವಾಗಲಿದೆ

ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಈ ವಿಚಾರದಲ್ಲಿ ಯಾರಿಗೂ ಆತಂಕ ಬೇಡ ಎಂದು ಹೇಳದರು ಮಂಗಳೂರು ಗಲಭೆ ವ್ಹವ್ಹಿತ ಮತ್ತು ಪೂರ್ವ ನಿಯೋಜಿತವಾಗಿದೆ ಇದರ ಬಗ್ಗೆ ಮ್ಯಾಜಿಸ್ಷೇಟ್ ತನಿಖೆಗೆ ಸರ್ಕಾರ ನಿರ್ಧರಿಸಿದ್ದು ವರದಿಯ ನಂತರ ಸತ್ಲಾಂಶ ಹೊರಬರಲಿದೆ ಎಂದು ಸಚಿವರು ತಿಳಿಸಿದರು ಕಾನೂನುಬಾಹಿರವಾಗಿ ಮತ್ತು ಅಪರಾಧ ಕೃತ್ಯಗಳಲ್ಲಿ ಕೆಲವು ನೈಜೀರಿಯಾ ಪ್ರಜೆಗಳು ಭಾಗಿಯಾಗಿದ್ದು ಕಾನೂನು ಪ್ರಕಾರ ವಿಚಾರಣೆ ಮುಗಿದ ನಂತರ ಅವರ ದೇಶಕ್ಕೆ ಅವರನ್ನು ವಾಪಸ್ಲ್ ಕಳುಹಿಸಲು ಕ್ರಮ ತೆಗೆದುಕೊಳ್ಳಲಾಗುವುದು ಎಂದು ಅವರು ಹೇಳಿದರು

ಬಂಧಿತ ಎಲ್ಲ ಮೂವರು ಪಾಪುಲರ್ ಫ್ರಂಟ್ ಆಫ್ ಇಂಡಿಯಾ ಸಂಘಟನೆಗೆ ಸೇರಿದವರಾಗದ್ದು ಲಖನೌ ಮತ್ತು ಇತರ ಜಿಲ್ಲೆಗಳಲ್ಲಿ ಹಿಂಸಾಚಾರಕ್ಕೆ ಪ್ರಜೋದನೆ ನೀಡಿದ ಆರೋಪದ ಮೇಲೆ ಬಂಧಿತರಾಗಿದ್ದಾರೆ ಎಂದು ಲಖನೌನ ಎಸ್ಎಸ್ಪಿ ಕಲಾನಿಧಿ ನೈತಾನಿ ತಿಳಿಸಿದ್ದಾರೆ ಬಂಧಿತರಿಂದ ಆಕ್ಷೇಪಾರ್ಹ ಸಿಡಿಗಳು ಮತ್ತು ಕರಪತ್ರಗಳನ್ನು ವಶಪಡಿಸಿಕೊಂಡಿರುವುದಾಗಿ ಪೊಲೀಸರು ತಿಳಿಸಿದ್ದಾರೆ ರಾಜ್ವದಲ್ಲಿ ಪರಿಸ್ಥಿತಿ ಸಹಜಸ್ವಿತಿಯಲ್ಲಿದ್ದು ಯಾವುದೇ ಅಹಿತಕರ ಫಟನೆ ಸಂಭವಿಸಿದ ಬಗ್ಗೆ ವರದಿಯಾಗಿಲ್ಲ ಗಲಭೆಕೋರರ ಛಾಯಾಚಿತ್ರಗಳನ್ನು ಪೊಲೀಸರು ಬಿಡುಗಡೆ ಮಾಡಿದ್ದು ಇವರ ಬಗ್ಗೆ ಮಾಹಿತಿ ನೀಡುವಂತೆ ಸಾರ್ವಜನಿಕರಿಗೆ ಮನವಿ ಮಾಡಿದ್ದಾರೆ ಪೌರತ್ವ ತಿದ್ದುಪಡಿ ಕಾನೂನು ಕುರಿತು ಪಕ್ಷದ ಸದಸ್ವರು ಗ್ರಾಮಗಳಿಗೆ ತೆರಳಿ ಜಾಗೃತಿ ಮೂಡಿಸಬೇಕು ಹಾಗೂ ಅಲ್ಲಸಂಖ್ಯಾತರಲ್ಲಿರುವ ತಪ್ಪು ಪರಿಕಲ್ಲನೆ ದೂರ ಮಾಡಬೇಕು ಎಂದು ಬಿಜೆಪಿ ರಾಜ್ಜ ಘಟಕದ ಅಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಕರೆ ನೀಡಿದ್ದಾರೆ ಬೆಂಗಳೂರಿನಲ್ಲಿಂದು ಪೌರತ್ವ ತಿದ್ಲುಪಡಿ ಕಾನೂನು ಕುರಿತ ಕಾರ್ಯಾಗಾರಕ್ಕೆ ಚಾಲನೆ ನೀಡಿದ ಅವರು ಈ ಕಾನೂನಿನ ವಿರುದ್ದ ಪ್ರತಿಪಕ್ಷಗಳು ತಪ್ಪು ಮಾಹಿತಿ ನೀಡುತ್ತಿವೆ ನೆರೆಯ ಮೂರು ರಾಷ್ಟಗಳಲ್ಲಿ ದೌರ್ಜನ್ನಕ್ಕೊಳಗಾದ ಅಲ್ಲಸಂಖ್ಯಾತರಿಗೆ ಭಾರತೀಯ ಪೌರತ್ವ ನೀಡಲು ಈ ಕಾನೂನು ಜಾರಿಗೊಳಿಸಲಾಗಿದೆ ಇದರಡಿ ಭಾರತದ ಯಾವುದೇ ನಾಗರಿಕರ ಪೌರತ್ವಕ್ಕೆ ಧಕ್ಕೆ ಇಲ್ಲ ಎಂದು ಅವರು ತಿಳಿಸಿದರು ಭಾರತ ಧಾರ್ಮಿಕ ಸಾಮರಸ್ಥದಲ್ಲಿ ನಂಬಿಕೆ ಹೊಂದಿದ್ದು ಅಲ್ಪಸಂಖ್ಡಾತರಿಗೆ ಉತ್ತಮ ಸೌಲಭ್ಯ ಮತ್ತು ಉನ್ನತ ಸ್ಥಾನಮಾನ ನೀಡಿದೆ ಎಂದು ಅವರು ಹೇಳಿದ್ದಾರೆ

ಇಂದು ರಾಷ್ವೀಯ ಗ್ರಾಹಕರ ದಿನ ಆಚರಿಸಲಾಗುತ್ತಿದೆ

ಗ್ರಾಹಕರ ಸಮಸ್ಥೆಗಳಿಗೆ ಪರ್ಯಾಯ ಪರಿಹಾರ ಎಂಬುದು ಈ ಬಾರಿಯ ಗ್ರಾಹಕರ ದಿನಾಚರಣೆಯ ಘೋಷ ವಾಕ್ಕವಾಗಿದೆ

ದೆಹಲಿಯಲ್ಲಿಂದು ವಾರ್ಷಿಕ ಆಕಾಶವಾಣಿ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಮಾತನಾಡಿದ ಅವರು ಡಿಜೆಟಲ್ ರೇಡಿಯೋದಲ್ಲಿ ಧ್ವನಿ ಗುಣಮಟ್ಟ ಉತ್ತಮ ಮತ್ತು ಸ್ಪಷ್ಟವಾಗಿರಲಿದ್ದು ಹೆಚ್ಚಿನ ಜನರಿಗೆ ತಲುಪಲಿದೆ ಎಂದರು ಆಕಾಶವಾಣಿ ಸಾಮಾನ್ಯ ಜನರ ಬದುಕಿನ ಭಾಗವಾಗಿದ್ದು ಇದರಲ್ಲಿ ಪ್ರಸಾರವಾಗುವ ಸಂಗೀತ ಸುದ್ದಿ ಮತ್ತು ಮನರಂಜನಾ ಕಾರ್ಯಕ್ರಮಗಳು ಹೆಚ್ಚು ಜನಪ್ರಿಯ ಎಂದು ಅವರು ತಿಳಿಸಿದರು ಶ್ರಸಾರ ಭಾರತಿ ಅಧ್ಯಕ್ಷ ಡಾ

ಸೂರ್ಯಪ್ರಕಾಶ್ ಆಕಾಶವಾಣಿ ಸುದ್ದಿ ಸೇವೆ ಹೆಚ್ಚನ ವಿಶ್ವಾಸಾರ್ಹತೆ ಹೊಂದಿದೆ ಎಂದರು ಪ್ರಸಾರ ಭಾರತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶಶಿ ಶೇಖರ್ ವೆಂಪತಿ ಜನರ ಸುಪ್ತ ಪ್ರತಿಭೆಗೆ ವೇದಿಕೆ ಕಲ್ಪಿಸುವ ನಿಟ್ಟನಲ್ಲಿ ಪ್ರಶಸ್ತಿ ರೂಪುರೇತೆ ಬದಲಾಯಿಸಲಾಗುತ್ತಿದೆ ಎಂದು ತಿಳಿಸಿದರು

ಇತ್ತೀಚೆಗೆ ಮುಕ್ತಾಯಗೊಂಡ ವೆಸ್ಟ್ ಇಂಡೀಸ್ ವಿರುದ್ಧದ ಸರಣೆಯಲ್ಲಿ ಈ ಇಬ್ಬರೂ ಬ್ಯಾಟ್ಸ್ಮನ್ಗಳು ಅದ್ದುತ ಪ್ರದರ್ಶನ ತೋರಿದ್ದರು ರೋಹಿತ್ ಶರ್ಮಾ ಅವರು ಕ್ರಿಕೆಟ್ನ ಎಲ್ಲಾ ಆವೃತ್ತಿಗಳಲ್ಲಿ ಒಂದು ಕ್ಯಾಲೆಂಡರ್ ಅವಧಿಯಲ್ಲಿ ಆರಂಭಿಕ ಬ್ಯಾಟ್ಸ್ಮನ್ ಆಗಿ ಅತಿ ಹೆಚ್ಚು ರನ್ ಬಾರಿಸಿದ ನೂತನ ದಾಖಲೆ ಮಾಡಿದರು